ಖಾದರ್

ಅವರಿಂದು ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯ ಪ್ರಗತಿ ಪರಿಶೀಲನೆ ನಡೆಸಿದರು ಭೂ ಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪುನರ್ವಸತಿ ಕೇಂದ್ರದಲ್ಲಿಯೂ ಇರುವ ನಿರಾತ್ರಿತರೊಂದಿಗೆ ಚರ್ಚೆ ನಡೆಸಿದರು

ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನೆಯಲ್ಲಿ ಸೇನಾ ಸಿಬ್ಬಂದಿಯ ಕಾರ್ಯವನ್ನು ಪರಾಮರ್ತಿಸಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಕೊಡಗು ಜಿಲ್ಲೆಯಲ್ಲಿ ಹಾನಿಗೊಳಗಾಗಿರುವ ರಸ್ತೆಗಳು ಕಟ್ಟಡಗಳು ಮಸತಿ ಗೃಹಗಳು ಸೇರಿದಂತೆ ಕೊಡಗು ಮರುನಿರ್ಮಾಣಕ್ಕೆ ಅಗತ್ಯ ನೆರವು ನೀಡಲಾಗುವುದು ನಿರಾತ್ರಿತರ ಜೀವನ ಸುಧಾರಿಸಲು ಕೇಂದ್ರ ಸರ್ಕಾರ ಬದ್ದವಿದೆ ಎಂದು ಹೇಳಿದರು

ಕೊಡಗು ಜಿಲ್ಲೆಯಲ್ಲಿ ಶ್ರವಾಹ ಪೀಡಿತ ಶ್ರದೇಶಗಳ ಹೆದ್ದಾರಿ ಮರು ನಿರ್ಮಾಣ ಕುರಿತಂತೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಅವರೊಂದಿಗೆ ಸಮಾಲೋಚನೆ ಮಾಡಿ ಅಗತ್ವ ಮೂಲ ಸೌಕರ್ಯ ಕಲ್ಪಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಭಾರತೀಯ ಸೇನೆ ಕೊಡಗು ಜಿಲ್ಲೆಯ ಮುಕೋಡ್ಲ ಹಾಗೂ ಕಾಲೂರಿನಲ್ಲಿ ಎರಡು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಿದ್ಲು ತಾಂತ್ರಿಕ ತಂಡದಿಂದ ಕೊಡಗು ಜಿಲ್ಲೆಯ ಮಳೆಯಿಂದ ಹಾನಿಗೊಳಗಾದ ರಸ್ತೆಗಳ ಪುನರ್ ನಿರ್ಮಾಣಕ್ಕೆ ನಿಯೋಜಿಸಲಾಗಿದೆ ಎಂದು ಹೇಳಿದರು

ತೊಂಭತ್ತು ವರ್ಷಗಳ ನಂತರ ಬಿದ್ದ ಭಾರೀ ಮಳೆಗೆ ತೋಟಗಾರಿಕಾ ಬೆಳೆಯಾದ ಕಾಫಿ ಏಲಕ್ಕಿ ಕಾಳುಮೆಣಸು ಮುಂತಾದ ಸಾಂಬಾರ ಪದಾರ್ಥಗಳು ಬೆಳೆಲಯುವ ಸಾವಿರಾರು ಹೆಕ್ಟೇರ್ ಶ್ರದೇಶದ ಭೂಮಿ ಸಂಪೂರ್ಣ ನಾಶವಾಗಿದೆ ಆ ಪ್ರದೇಶಗಳ ಜನರಿಗೆ ಉದ್ಯೋಗ ಕಲ್ಪಿಸುವುದು ಪುನಃ ಮನೆ ನಿರ್ಮಾಣ ಮಾಡುವುದು ಜಿಲ್ಲಾಡಳಿತಕ್ಕೆ ದೊಡ್ಡ ಸಮಸ್ಕೆಯಾಗಿದೆ

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಎನ್ಎಸ್ಎಸ್ಗೆ ಹೆಚ್ಚಾಗಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಕಾರ್ಥಿಗಳೇ ಸೇರುತ್ತಿದ್ದು ಅನುಕೂಲಸ್ಥ ವಿದ್ಕಾರ್ಥಿಗಳು ಇದರಿಂದ ದೂರ ಉಳಿಯುತ್ತಿದ್ದಾರೆ ಆಗಾಗಿ ಎನ್ಎಸ್ಎಸ್ ಅನ್ನು ಕಡ್ಡಾಯಗೊಳಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂದರು ಹಿಂದೆಲ್ಲ ಎನ್ಎಸ್ಎಸ್ ಎಲ್ಲಾ ವಿದ್ವಾರ್ಥಿಗಳಗೂ ಕಡ್ವಾಯವಿತ್ತು ಆದರೆ ಅದೇ ಮಾದರಿಯಲ್ಲಿ ಮುಂದುವರೆಸುವ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ

ಉದ್ಯೋಗದ ಬಗ್ಗೆ ಎನ್ಎಸ್ಎಸ್ನಲ್ಲೇ ಅರಿವು ಮೂಡಿಸುವ ಬಗ್ಗೆ ಸಲಹೆಗಳು ಬಂದಿದ್ದು ಈ ಬಗ್ಗೆ ಸಮಿತಿ ರಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಈ ಕಾರ್ಯಕ್ರಮವು ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಬಿತ್ತರಗೊಳ್ಳಲಿದೆ ಅಲ್ಲದೆ ಇದು ಯೂ ಟ್ಯೂಬ್ ವಾಹಿನಿ ಪ್ರಧಾನಮಂತ್ರಿಗಳ ಕಛೇರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಹಾಗೂ ದೂರದರ್ಶನದ ಸುದ್ದಿ ವಾಹಿನಿಗಳಲ್ಲೂ ಬಿತ್ತರಗೊಳ್ಳಲಿದೆ

ಮನ್ ಕಿ ಬಾತ್ನ ಹಿಂದಿ ಕಾರ್ಯಕ್ರಮ ಬಿತ್ತರದ ತಕ್ಷಣ ಪ್ರಾದೇಶಿಕ ಭಾಷೆಯಲ್ಲಿ ಬಿತ್ತರಗೊಳ್ಳಲಿದೆ